ಹೋಮಿಯೋಪತಿ ಪದ್ದತಿಯ ಮಹತ್ವದ ಬಗ್ಗೆ ಜನಸಮುದಾಯದಲ್ಲಿ ಅರಿವು ಮೂಡಿಸುವ ಅಗತ್ವವಿದೆ ಡಾ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ವಿಧಾನಸೌಧದಲ್ಲಿಂದು ನಡೆದ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು ಜನರು ಪೋಲಿಸ್ ಇಲಾಖೆ ಮೇಲೆ ಹೆಚ್ಚನ ವಿಶ್ವಾಸವಿಟ್ಟು ತಮ್ಮ ಸಂಕಷ್ಟಗಳನ್ನು ಬಗ್ಗೆಹರಿಸಿಕೊಳ್ಳಲು ಬರುವಂತಾಗಬೇಕು ಈ ನಿಟ್ಟನಲ್ಲಿ ಪೋಲಿಸರು ಕಾರ್ಯನಿರ್ವಹಿಸಬೇಕು ಎಂದರು ಕರ್ನಾಟಕ ಪೋಲಿಸ್ ಇಲಾಖೆ ಅತ್ಯಂತ ದಕ್ಷವಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಕ್ಸಲ್ ಮತ್ತು ಭಯೋತ್ವಾದನೆ ನಿಗ್ರಹದಲ್ಲಿ ತನ್ನದೇ ಆದ ಕರ್ತವ್ಯ ಮೆರೆದಿದೆ ಸಮಾಜ ವಿರೋಧಿ ಹಾಗೂ ಮತೀಯವಾದಿಗಳ ನಿಗ್ರಹ ವಿಚಾರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ವಿಶೇಷವಾಗಿ ಮಹಿಳೆಯರ ರಕ್ಷಣೆಗಾಗಿ ಪ್ರತ್ಯೇಕ ಮಹಿಳಾ ಪೊಲೀಸ್ ಠಾಣೆಗಳನ್ನು ನಿರ್ಮಾಣ ಮಾಡಲಾಗಿದೆ

ಕರ್ನಾಟಕ ಹೋಮಿಯೋಪತಿ ಮಂಡಳ ವತಿಯಿಂದ ಬೆಂಗಳೂರಿನಲ್ಲಿ ನಿರ್ಮಿಸಲಾಗಿರುವ ಹೋಮಿಯೋ ಭವನ ಆಡಳಿತ ಕಚೇರಿಯನ್ನು ಮುಖ್ಣಮಂತ್ರಿ ಬಿ ಎಸ್

ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ಹೆಚ್ಚು ಸಂಶೋಧನೆ ಅಧ್ಯಯನಗಳನ್ನು ನಡೆಸ ಅದನ್ನು ದಾಖಲಿಸಬೇಕು ಹೋಮಿಯೋಪತಿ ವೈದ್ಯ ಪದ್ಧತಿಯ ಮಹತ್ವ ಕುರಿತು ಜನ ಸಮುದಾಯದಲ್ಲಿ ಅರಿವು ಮೂಡಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವ ಡಾ

ಸುಧಾಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು ಕೋವಿಡ್ ಸಮಯದಲ್ಲಿ ಬಹುತೇಕ ಜನರು ರೋಗ ನಿರೋಧಕ ಶಕ್ತಿ ಹೆಚ್ಚುಕೊಳ್ಳಲು ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆಗಳಿಗೆ ತೆರಳಿ ದಿಷಧಿ ಪಡೆದಿದ್ದಾರೆ ಇದರೆಡೆ ಹೆಚ್ಚಿನ ಆಸಕ್ತಿ ತೋರಿರುವುದು ಕಂಡು ಬಂದಿದೆ ಎಂದರು

ಸರ್ಕಾರದ ಶಿಫಾರಸ್ಲು ಮೂಲಕ ದಾಖಲಾದವರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಆಯುಷ್ನಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ನೆ ನೀಡಲಾಗುತ್ತಿದೆ ಎಂದರು

ಹೊಸಪೇಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಆವರು ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟನಲ್ಲಿ ರಾಜ್ಜದಲ್ಲಿ ರಸ್ತೆ ಮತ್ತು ಸೇತುವೆಗಳ ದುರಸ್ತಿ ಹಾಗೂ ಪುನರ್ ನಿರ್ಮಾಣಕ್ಕೆ ಪ್ರಥಮ ಆದ್ದತೆ ನೀಡಲಾಗುತ್ತಿದೆ

ಶೀತಲಿಕರಣ ಸ್ಟೋರೇಜ್ ಸೌಲಭ್ವ ಒದಗಿಸಲು ಸರಕಾರಕ್ಷೆ ಶ್ರಸ್ಥಾವನೆ ಕಳುಹಿಸಲಾಗಿದೆ ಇದರಿಂದ ಈರುಳ್ಳಿ ಬೆಳೆಗಾರರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ

ನಾಟಕ ವಿಭಾಗದಲ್ಲಿ ಬೆಂಗಳೂರು ವಾಣಿಜ್ವ ವಿಭಾಗದ ಎಂ ಎಸ್ ಅನುಪಮಾ ನಿರ್ಮಿಸಿದ ನಂದಿಸದಿರಿ ನಂದಾದೀಪ ನಾಟಕ ಮೊದಲ ಬಹುಮಾನ ಹಾಗೂ ಮೈಸೂರು ಆಕಾಶವಾಣಿಯ ಶ್ರಭುಸ್ವಾಮಿ ಮಳೀಮಠ್ ನಿರ್ಮಿಸಿದ ಪೇಯಿಂಗ್ ಗೆಸ್ಟ್ ನಾಟಕ ದ್ವಿತೀಯ ಬಹುಮಾನ ಪಡೆದಿದೆ ರೇಡಿಯೋ ಸರಣಿ ವಿಭಾಗದಲ್ಲಿ ಮೊದಲೆರಡು ಬಹುಮಾನಗಳು ಮೈಸೂರು ಆಕಾಶವಾಣಿಗೆ ಲಭಿಸಿದೆ

ಶಾಂತಕುಮಾರ್ ನಿರ್ಮಿಸಿದ ಪಂಪನ ಪೆಂಪು ಹಾಗೂ ಶ್ರಭುಸ್ವಾಮಿ ಮಳೀಮಠ್ ಅವರ ಲಾಕ್ಡೌನ್ ಕತೆಗಳು ಪ್ರಶಸ್ತಿಗೆ ಪಾತ್ರವಾಗಿವೆ ರೂಪಕ ವಿಭಾಗದಲ್ಲಿ ಧಾರವಾಡ ಆಕಾಶವಾಣಿಯ ಡಾ ಬಸು ದೇವಿನಗಿಡದ್ ಮತ್ತು ಜಿ ಸುರೇಖಾ ಅವರು ನಿರ್ಮಿಸಿದ ಗೊಂಬೆಯ ಗಮ್ನತ್ತು ಮೊದಲ ಸ್ಥಾನ ಪಡೆದರೆ ಬೆಂಗಳೂರು ಆಕಾಶವಾಣಿಯ ಪಿ ಎಂ ಜಗದೀಶ್ ಅವರ ಹೊದಿಕೆ ರೂಪಕಕ್ಕೆ ಎರಡನೇ ಸ್ಥಾನ ಲಭಿಸಿದೆ

ಕಾರವಾರ ಮತ್ತು ಧಾರವಾಡ ಆಕಾಶವಾಣಿ ಕೇಂದ್ರಗಳು ಭಾಜನವಾಗಿವೆ ಎಂದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥೆ ಡಾ ನಿರ್ಮಲಾ ಸಿ ಎಲಿಗಾರ್ ತಿಳಿಸಿದ್ದಾರೆ ಪಶುವೈದ್ದರು ಗ್ರಾಮಗಳಿಗೆ ತೆರಳಿ ಪಶು ಸಾಕಾಣಿಕೆದಾರರ ಸಮಸ್ಥೆಗಳಿಗೆ ಸ್ವಂದಿಸಬೇಕು ಪ್ರತಿನಿತ್ದ ಖುದ್ದಾಗಿ ವಾಟ್ಸಪ್ ಮೂಲಕ ತಮಗೆ ಮಾಹಿತಿ ಸಲ್ಲಿಸಬೇಕು ಎಂದು ಪಶುಸಂಗೋಪನೆ ವಕ್ಪ್ ಹಾಗೂ ಹಜ್ ಸಚಿವರಾದ ಪ್ರಭು ಚವ್ವಾಣ್ ಹೇಳಿದ್ದಾರೆ ಗದಗ್ನಲ್ಲಿ ಮಾತನಾಡಿದ ಅವರು ಪಶುವೈದ್ಯರು ಮತ್ತು ಸಿಬ್ಬಂದಿ ಸಮಸ್ತೆ ಆಲಿಸಲು ತಾವು ಸದಾಸಿದ್ದರಿದ್ದು ರೈತರ ಕರೆಗಳಿಗೆ ತಕ್ಷಣಕ್ಕೆ ಸ್ಪಂದಿಸುವ ಮನೋಭಾವ ವೈದ್ಯರು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು ರೈತರು ಚಿಕಿತ್ಸೆಗೆ ಬಂದರೆ ಚಿಷಧಿಗಳನ್ನು ತರಲು ಪಶುವೈದ್ಯರು ಚೀಟ ಬರೆದು ಹೊರಗಿನಿಂದ ಚಿಷಧಗಳನ್ನು ತರಿಸುತ್ತಿರುವುದರ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಹೇಳಿದರು

ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಬಾಂಗ್ಲಾದೇಶಕ್ಕೆ ಮೆಕ್ಕೆಜೋಳ ರಫ್ತಾಗುತ್ತಿದ್ದು ಮಹಾರಾಷ್ಟ ಮಧ್ಯಪ್ರದೇಶದಲ್ಲಿ ಮೆಕ್ಕೆಜೋಳದ ಕಾಳು ಕಪ್ಪಾಗಿದ್ದು ಈ ಹಿನ್ನಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಮೆಕ್ಕೆಜೋಳಕ್ಕೆ ಬೇಡಿಕೆ ಹೆಚ್ಚಾಗಿದೆ ಎಂದರು